ಗುರುದ್ನಾರ ನನ್ಕಾನಾ ಸಾಹೀಬ್ನಲ್ಲಿನ ಸಾಮೂಹಿಕ ದಾಳಿ ಹಿನೈಲೆ ಎಸ್ಜಿಪಿಸಿಯ ನಾಲ್ನರು ಸದಸ್ನರ ನಿಯೋಗ ಪಾಕಿಸ್ತಾನಕ್ಕೆ ಭೇಟ

ಹೂಡಿಕೆ ಇಲ್ಲದ ವಿಮಾನಯಾನ ಸಂಸ್ವೆ ಮುಚ್ಚುವ ವದಂತಿ ಅಲ್ಲಗಳೆದ ಏರ್ ಇಂಡಿಯಾ ಮುಖ್ಚಸ್ವ

ಹತ್ತು ದಿನಗಳ ಈ ಆಂದೋಲನದಲ್ಲಿ ಮನೆಮನೆಗೆ ಭೇಟಿ ನೀಡಿ ಪೌರತ್ವ ಕಾಯ್ದೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತದೆ ಬಿಜೆಪಿ ಅಧ್ಯಕ್ಷರೂ ಆಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿಂದು ಜನಜಾಗ್ಟತಿ ಆಂದೋಲನಕ್ಕೆ ಚಾಲನೆ ನೀಡಲಿದ್ದಾರೆ ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಅವರು ಫಾಜಿಯಾಬಾದ್ನಿಂದ ಅಭಿಯಾನ ಆರಂಭಿಸಲಿದ್ದಾರೆ ಉಳಿದಂತೆ ರಾಜನಾಥ್ ಸಿಂಗ್ ಮತ್ತು ನಿತಿನ್ ಗಡ್ಡರಿ ಸೇರಿದಂತೆ ಬಿಜೆಪಿಯ ಅನೇಕ ಹಿರಿಯ ನಾಯಕರು ಹಾಗೂ ಕೇಂದ್ರದ ಹಲವಾರು ಸಚಿವರುಗಳು ದೇಶದ ವಿವಿಧೆಡೆಗಳಲ್ಲಿ ನಡೆಯಲಿರುವ ಜನಜಾಗ್ಯತಿ ಅಭಿಯಾನ ಮನೆಮನೆ ಭೇಟಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಅಭಿಯಾನದ ಮೂಲಕ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಸುಮಾರು ಮೂರು ಕೋಟ ಕುಟುಂಬಗಳನ್ನು ಭೇಟಿ ಮಾಡಿ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಬೆಂಬಲ ಕೋರಲಿದ್ದಾರೆ

ಕಾಯ್ದೆಗೆ ಸಂಬಂಧಿಸಿದಂತೆ ದೂರುಗಳು ಮತ್ತು ಸಲಹೆಗಳಿದ್ದಲ್ಲಿ ಕರೆ ಮಾಡಿ ದಾಖಲಿಸಬಹುದಾಗಿದೆ ನೆರೆಯ ಮೂರು ರಾಷ್ಷಗಳಲ್ಲಿ ಧಾರ್ಮಿಕ ಶೋಷಣೆಗೆ ಒಳಗಾಗಿರುವ ಅಲ್ಪಸಂಖ್ಯಾತ ಸಮುದಾಯಗಳ ನೆರವಿನ ಉದ್ದೇಶದಿಂದ ಮಾತ್ರ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಜ್ಞೆರಾಮ್ ಠಾಕೂರ್ ಹೇಳಿದ್ದಾರೆ ಉತ್ತರಾಖಂಡ್ ರಾಜಧಾನಿ ಡೆಹ್ರಾಡೂನ್ನಲ್ಲಿ ನಿನ್ನೆ ಅವರು ಸುದ್ವಿಗಾರರೊಂದಿಗೆ ಮಾತನಾಡಿ ಭಾರತದ ಮೊದಲ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಹಾಗೂ ಲಿಯಾಖತ್ ಅಲಿ ಅವರು ತಮ್ಮ ದೇತಗಳಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ರಕ್ಷಣೆಗಾಗಿ ಈ ರೀತಿಯ ಒಪ್ಪಂದವೊಂದಕ್ಕೆ ಸಹಿ ಹಾಕಿದ್ದರು ಎಂದು ತಿಳಿಸಿದರು ಪಾಕಿಸ್ತಾನ ಆಫ್ಗಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳು ರಚನೆಯಾದ ನಂತರ ಆ ರಾಷ್ಟಗಳಲ್ಲಿ ನೆಲೆಸಿರುವಂತಹ ಅಲ್ಲಸಂಖ್ವಾತ ಹಿಂದೂ ಸಿಖ್ ಬೌದ್ದರು ಜೈನ್ ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳು ನಿರಂತರವಾಗಿ ಧಾರ್ಮಿಕ ಶೋಷಣೆಗೆ ಒಳಗಾಗುತ್ತಿವೆ ಅಲ್ಲಿಂದ ವಲಸೆ ಬರುವ ಈ ಅಲ್ಲಸಂಖ್ಯಾತ ಸಮುದಾಯದ ಸದಸ್ಯರ ರಕ್ಷಣೆಗಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಅವರು ಸ್ಪಪ್ಪಪಡಿಸಿದರು

ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರರು ಸುರಕ್ಷಿತವಾಗಿಲ್ಲ ಎಂದು ಬಿಜೆಪಿ ಹೇಳಿದೆ ಇಂತಹ ಪ್ರಕರಣಗಳಿಗಾಗಿಯೇ ಎನ್ಡಿಎ ಸರ್ಕಾರ ಪಾಕಿಸ್ತಾನದಂತಹ ನೆರೆಯ ರಾಷ್ಟಗಳಲ್ಲಿ ಧಾರ್ಮಿಕ ಶೋಷಣೆಗೆ ಒಳಗಾಗುವ ಅಲ್ಲಸಂಖ್ಯಾತರರ ರಕ್ಷಣೆ ಮತ್ತು ಸುರಕ್ಷತೆಗಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಂತಪ ಸರಿಯಾದ ಮಾರ್ಗವನ್ನು ಕೈಗೊಂಡಿದೆ ಎಂದು ಬಿಜೆಪಿ ಹೇಳಿದೆ ನವದೆಹಲಿಯಲ್ಲಿ ನಿನ್ನೆ ಸುಧ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರೆ ಮೀನಾಕ್ಷಿ ಲೇಖಿ ಅವರು ಪಾಕಿಸ್ತಾನದಲ್ಲಿನ ಧಾರ್ಮಿಕ ಸ್ಥಳಗಳಲ್ಲಿ ನಿಂತರವಾಗಿ ಹಿಂಸಾಚಾರ ನಡೆಯುತ್ತಿದ್ದು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಹೆಚ್ಚಿದೆ ಎಂದು ಹೇಳಿದರು ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ ಸಹ ಪಾಕಿಸ್ತಾನದಲ್ಲಿ ನನ್ಕಾನಾ ಸಾಹೀದ್ ಗುರುದ್ವಾರದಲ್ಲಿ ಅಲ್ಪಸಂಖ್ಞಾತರರ ಮೇಲೆ ನಡೆದ ಸಾಮೂಹಿಕ ದಾಳಿಯನ್ನು ಖಂಡಿಸಿದ್ದಾರೆ ಈ ದಾಳಿ ಖಂಡನೀಯ ಪ್ರೀತಿ ಪರಸ್ಪರ ಗೌರವ ಮತ್ತು ತಿಳುವಳಿಕೆಯೊಂದೇ ಧರ್ಮಾಂಧತೆಗೆ ತಿಳಿದಿರುವ ವಿಷಯವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಈ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ನಿನ್ನೆ ಗುರುದ್ವಾರ ನನ್ಕಾನಾ ಸಾಹೀಬ್ನಲ್ಲಿನ ದಾಳಿ ಖಂಡಿಸಿ ನವದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿ ಸಮೀಪ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದರು

ಹೆಡ್ ಹೂಡಿಕೆಯಿಲ್ಲದ ವಿಮಾನಯಾನ ಸಂಸ್ಥೆ ಮುಚ್ಚಲಾಗುತ್ತದೆ ಎಂಬ ವದಂತಿಗಳೆಲ್ಲಾ ಆಧಾರ ರಹಿತವಾಗಿವೆ ಎಂದು ಏರ್ ಇಂಡಿಯಾ ಮುಖ್ಯಸ್ಥ ಅಶ್ವನಿ ಲೋಹಾನಿ ಸ್ಪಷ್ಟಪಡಿಸಿದ್ದಾರೆ ಏರ್ ಇಂಡಿಯಾ ತನ್ನ ಹಾರಾಟವನ್ನು ಮುಂದುವರಿಸಲಿದೆ ಮತ್ತು ಇನ್ನಷ್ಟು ವಿಸ್ತಾರಗೊಳ್ಳಲಿದೆ ಎಂದು ಏರ್ ಇಂಡಿಯಾ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ದಾರೆ ರಾಷ್ಟೀಯ ವಾಹಕವಾದ ಏರ್ ಇಂಡಿಯಾ ಈಗಲೂ ಭಾರತದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾಗಿದೆ ಎಂದು ಅಶ್ವನಿ ಲೋಹಾನಿ ಹೇಳಿದ್ದಾರೆ

ಈ ಸ್ಥಳಗಳು ಇರಾನ್ ಮತ್ತು ಇರಾನಿಯರ ಸಂಸ್ಕೃತಿಗೆ ಅತ್ಯಂತ ಮಹತ್ವದ್ದಾಗಿದೆ

ಒಂದು ವೇಳೆ ನೀವು ದಾಳಿ ಮಾಡಿ ನಮ್ಮ ಆಸ್ತಿಪಾಸ್ತಿಗೆ ಮತ್ತು ಜೀವಕ್ಕೆ ಹಾನಿ ಉಂಟು ಮಾಡಿದ್ದಲ್ಲಿ ಅತ್ಯಂತ ವೇಗವಾಗಿ ತಮ್ಮ ಈ ಪ್ರಮುಖ ಸ್ಥಳಗಳನ್ನು ಧ್ವಂಸ ಮಾಡುವುದಾಗಿ ಡೊನಾಲ್ಡ್ ಟ್ರಂಪ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಅಮೆರಿಕದ ಡ್ರೋನ್ ದಾಳಿ ನಡೆಸಿ ಇರಾನ್ನ ಕ್ರಾಂತಿಕಾರಕ ಕಾವಲು ಪಡೆಯ ಕಮಾಂಡರ್ ಬಾಸೀಂ ಸುಲೇಮಾನ್ ಅವರನ್ನು ಪತ್ತೆ ಮಾಡಿದ ಬೆನ್ನೆಲ್ಲೆ ಕೊಲ್ಲಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ನಿನ್ನೆ ಸಂಜೆ ಬಾಗ್ದಾದ್ನಲ್ಲಿ ಅಮೆರಿಕ ರಾಯಭಾರಿ ಕಚೇರಿಯ ಉನ್ನತ ಭದ್ರತೆಯ ಪಸಿರು ವಲಯದ ಮೇಲೆ ಎರಡು ಕ್ಷಿಪಣಿಗಳ ದಾಳಿ ನಡೆಸಲಾಗಿದೆ ಇರಾಕ್ ರಾಜಧಾನಿ ಬಾಗ್ದಾದ್ನ ಹಸಿರು ವಲಯದ ಮೇಲೆ ಇದ್ದಕ್ಷಿದ್ದಂತೆ ಈ ಕ್ಷಿಪಣಿಗಳ ದಾಳಿ ನಡೆದಿದೆ ಅತಿ ಭದ್ರತೆಯ ಹಸಿರು ವಲಯದಲ್ಲಿ ಅವಳಿ ಸ್ಕೋಟ ಸಂಭವಿಸಿ ಕೆಲ ಕಚೇರಿಗಳನ್ನು ಧ್ವಂಸ ಮಾಡಲಾಗಿದೆ ಎಂದು ವರದಿಯಾಗಿದೆ

ವೃತ್ತಿಪರ ಭಾಷಣಕಾರರ ಸಾರ್ವಜನಿಕ ಉಪನ್ಯಾಸಗಳಿಂದ ಹಿಡಿದು ಉನ್ನತ ಶಿಕ್ಷಣದ ಭವಿಷ್ಠದ ಕುರಿತು ಮಾಜಿ ಉಪಕುಲಪತಿಗಳ ಸಭೆಯವರೆಗೆ ಅನೇಕ ಕಾರ್ಯಕ್ರಮಗಳು ಜರುಗಿದವು ರಾಷ್ಟೀಯ ವಿಜ್ಞಾನ ಕಾಂಗ್ರೆಸಿನ ಭಾಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಕಿಶೋರ ವೈಜ್ಞಾನಿಕ ಸಮ್ಮೇಳನವನ್ನು ನೋಬೆಲ್ ಪ್ರಶಸ್ತಿ ಮರಸ್ಟತ ಪ್ರೊಫೆಸರ್ ಅಡಾ ಯೋನಾಥ್ ಮತ್ತು ಭಾರತರತ್ನ ಮರಸ್ಟತ ವಿಜ್ಞಾನಿ ಪ್ರೊ

ಆಕಾಶವಾಣಿಯು ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪ್ರಸಾರ ಮಾಡಲಿದೆ

ಗಾಯಗಳಿಂದ ಚೇತರಿಸಿಕೊಂಡಿರುವ ವೇಗದ ಬೌಲರ್ ಜಸ್ನೀತ್ ಬುಮ್ರಾ ಹಾಗೂ ಆರಂಭಿಕ ಬ್ಯಾಟ್ಸೆಮನ್ ಶಿಖರ್ ಧವನ್ ಅವರು ಮತ್ತೆ ತಂಡ ಸೇರ್ಪಡೆಗೊಂಡಿದ್ದು ಭಾರತದ ಬಲ ಹೆಚ್ಚಿಸಿದೆ